ಶಿವಕುಮಾರ್ ಕೇಂದ್ರಕ್ಷೆ ಮನವಿ ವಾರ್ತೆಗಳ ವಿವರ ನವಭಾರತ ನಿರ್ಮಾಣದ ಅಡಿಪಾಯಕ್ಕೆ ನವಮಾಧ್ಯಮ ಮತ್ತಷ್ಟು ಶಕ್ತಿ ತುಂಬಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಕ್ತಪಡಿಸಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ನಡೆದ ದೈನಿಕ್ ಜಾಗರಣ್ ದಿನಪತ್ರಿಕೆಯ ವಜ್ರಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಬೇಟಿ ಬಜಾವೋ ಬೇಟಿ ಪಡಾವೋ ಸ್ವಜ್ವ ಭಾರತದಂತಹ ಮಹಾತ್ವಾಕಾಂಕ್ಷಿ ಯೋಜನೆಗಳು ಜನಾಂದೋಲನಗಳಾಗಿ ಯಶಸ್ವಿಯಾಗುವಲ್ಲಿ ಮಾಧ್ಯಮಗಳ ಪಾತ್ರ ಮಪತ್ವದ್ದಾಗಿದೆ ನವಭಾರತದ ಕನಸು ಸಾಕಾರಗೊಳ್ಳಲು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದಂತೆ ಮುಂದೆ ಸಾಗಬೇಕಾಗಿದೆ ದೇಶದ ಪ್ರಗತಿಯಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು

ರಾಷ್ಷೀಕೃತ ಬ್ಬಾಂಕ್ಗಳಲ್ಲಿ ಸಾಲ ಮಾಡಿರುವ ರೈತರ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು ಇಂದಿನಿಂದಲೇ ಸಾಲ ಮರುಪಾವತಿಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಪ್ರಕೃತಿ ವಿಕೋಪದಿಂದ ನಲುಗಿರುವ ಕೊಡಗಿನ ಸಂತ್ರಸ್ಥರ ನೆರವಿಗೆ ಕೊಡಗು ಅಭಿವೃದ್ಧಿ ಪಾಧಿಕಾರವನ್ನು ರಚಿಸಿ ಅದೇಶ ಹೊರಡಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಸಿದ್ದಗಂಗಾ ಶ್ರೀಗಳ ವೈದ್ಯಕೀಯ ಚಿಕಿತ್ಸಾ ವೆಚ್ವವನ್ನು ಸರ್ಕಾರವೇ ಭರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀಗಳ ಆರೋಗ್ಯದ ಬಗ್ಗೆ ತಾವು ಕಿರಿಯ ಶ್ರೀಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕ್ಷಣ ಕ್ಷಣದ ಮಾಹಿತಿ ಪಡೆಯಲಾಗುತ್ತಿದೆ ಇದಲ್ಲದೆ ಚೆನ್ನೈನ ಆಸ್ಪತ್ರೆಯ ವೈದ್ಯರಿಂದ ಶ್ರೀಗಳ ಆರೋಗ್ಟದ ಶ್ರಿತಿಗತಿಗಳ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದ ಅವರು ಶ್ರೀಗಳು ಶೀಘ್ರವೇ ಗುಣಮುಖರಾಗಲಿ ಎಂದು ಹಾರ್ಟೆಸಿದ್ದಾರೆ

ವಿದೇಶಗಳಲ್ಲಿನ ಪ್ರತಿಷ್ಠಿತ ವಿಶ್ವವಿದ್ದಾಲಯಗಳನ್ನು ಸಮಾಜ ಕಲ್ಕಾಣ ಇಲಾಖೆ ಪಟ್ಟ ಮಾಡಿದ್ದು ಈ ವಿದ್ದಾಸಂಸ್ವೆಗಳಲ್ಲಿ ವಿದ್ದಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣ ಪ್ರವೇಶ ಬಯಸಬಹುದಾಗಿದೆ ಅಭ್ಯರ್ಥಿಗಳು ಜಿ

ಜಿ ಮ್ಯಾಟ್ ಸ್ಟಾಟ್ ಸೇರಿದಂತೆ ಇನ್ನುಳಿದ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದುವುದು ಕಡ್ಡಾಯವಾಗಿರುತ್ತದೆ ಈ ಯೋಜನೆಯ ಅನುಷ್ಠಾನದ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರು ವಿದ್ಯಾವಂತರಾಗುವ ಮೂಲಕ ಪ್ರಬುದ್ದ ಭಾರತ ನಿರ್ಮಿಸುವ ಕನಸನ್ನು ಡಾಕ್ಟರ್ ಬಿ

ಅಂಬೇಡ್ಕರ್ ಕಂಡಿದ್ದರು ಬಾಬಾಸಾಹೇಬರ ಆಶಯಗಳ ಈಡೇರಿಕೆಗಾಗಿ ಪ್ರಬುದ್ದ ಯೋಜನೆ ಜಾರಿಗೆ ತರಲಾಗುತ್ತಿದೆ ಎಂದು ಹೇಳಿದರು

ವೆಂಕಯ್ಯ ನಾಯ್ಡ ಈ ಮಸ್ತಕಗಳ ಲೋಕಾರ್ಪಣೆ ಮಾಡುವರು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಪ್ರಕಾಶನ ವಿಭಾಗ ಈ ಮಸ್ತಕಗಳನ್ನು ಹೊರತಂದಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮೇಕೆದಾಟು ಯೋಜನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಹಾಗೂ ಕರ್ನಾಟಕದ ಮಧ್ಯೇ ನಡೆಯುವ ಮಾತುಕತೆಗೆ ಕೇಂದ್ರ ಮಧ್ಯಸ್ವಿಕೆ ವಹಿಸುವಂತೆ ಜಲ ಸಂಪನ್ನೂಲ ಖಾತೆ ಸಚಿವ ಡಿ

ಶಿವಕುಮಾರ್ ಮನವಿ ಮಾಡಿದ್ದಾರೆ

ರಾಜ್ಯದ ಓತ ಕಾಯಲು ವಿಫಲವಾಗಿರುವ ರಾಜ್ಯ ಸರ್ಕಾರದ ವಿರುದ್ದ ನಾಡಿದ್ದು ನಡೆಯುವ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ರಾಜ್ಯ ಸರ್ಕಾರವನ್ನು ಎಚ್ವರಿಸಲು ಬಿಜೆಪಿ ಕಾರ್ಯಕರ್ತರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಆರ್ ಅಶೋಕ ಹೇಳಿದ್ದಾರೆ

ಶಿಕ್ಷಕರು ಮತ್ತು ಮಕ್ಕಳು ಸಾಹಿತ್ಯ ಸಮ್ಮೇಳನ ಕುರಿತು ವ್ಯಾಪಕ ಪ್ರಜಾರ ಮಾಡುವುದು ಪುಸ್ತಕ ಮಳಿಗೆಗಳಲ್ಲಿ ಸಿಗುವ ಸಾಹಿತ್ವ ಕೃತಿಗಳನ್ನು ಖರೀದಿಸಿ ಮಕ್ಕಳಲ್ಲಿ ಸಾಹಿತ್ವಾಭಿರುಚಿ ಮೂಡುವಂತೆ ಪ್ರೇರೇಪಿಸುವುದು ಮೆರವಣಿಗೆ ಸಾಂಗವಾಗಿ ಸಾಗಲು ಮಹಿಳಾ ಶಿಕ್ಷಕಿಯರು ಮತ್ತು ದೈಹಿಕ ಶಿಕ್ಷಕರನ್ನು ನೋಡಲ್ ಎಂದು ನೇಮಿಸುವುದು ಸೇರಿದಂತೆ ಅನೇಕ ವಿಷಯಗಳ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು ಈಗ ಚುಟುಕು ಸುದ್ದಿ ಧಾರವಾಡದ ರಂಗಾಯಣ ಪಾಗೂಧಾರವಾಡ ಆಕಾಶವಾಣಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ರಂಗ ತರಂಗ ರೇಡಿಯೊ ನಾಟಕಗಳ ಆಲಿಸುವಿಕೆ ಮತ್ತು ಸಂವಾದ ಮಾಸಿಕ ಕಾರ್ಯಕ್ರಮವನ್ನು ಇಂದು ಸಂಜೆ ಧಾರವಾಡ ರಂಗಾಯಣದ ಸುವರ್ಣ ಸಾಂಸ್ಟೃತಿಕ ಸಮುಚ್ಛಯ ಭವನದಲ್ಲಿ ಆಯೋಜಿಸಲಾಗಿದೆ ಹಿರಿಯ ಕವಿ ನಾಡೋಜ ಚನ್ನವೀರ ಕಣವಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಧಾರವಾಡ ರಂಗಾಯಣ ನಿರ್ದೇಶಕ ಪ್ರಮೋದ ಶಿಗ್ಗಾವಿ ಅಧ್ಯಕ್ಷತೆವಹಿಸುವರು ಆಕಾಶವಾಣಿ ನಿವ್ಯಕ್ತ ಹಿರಿಯ ನಾಟಕ ನಿರ್ದೇಶಕಿ ಪ್ರಭಾ ಸಿರೂರ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಇಂದು ನಡೆಯುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ರೈತರ ಬೆಳೆ ಸಾಲ ಮನ್ನಾ ಯೋಜನೆಯ ಋಣಮುಕ್ತ ಪತ್ರಗಳನ್ನು ರೈತರಿಗೆ ವಿತರಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕರೀಗೌಡ ತಿಳಿಸಿದ್ದಾರೆ ಪವರ್ ಗ್ರಿಡ್ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಮರ ಜಿಲ್ಲೆ ಗೌರಿಬಿದನೂರು ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಸಿರು ಸೇನೆ ಸಂಘಟನೆ ಸೇರಿದಂತೆ ವಿವಿಧ ಸಂಘಗಳು ನಡೆಸುತ್ತಿರುವ ಅನಿರ್ಧಿಷ್ಟಾವಧಿ ಧರಣಿ ಮುಂದುವರೆದಿದೆ ಚಿತ್ರದುರ್ಗದಿಂದ ದಾವಣಗೆರೆ ಮಾರ್ಗವಾಗಿ ಹುಬ್ಲಳ್ಳಿಯವರೆಗೂ ನಿರ್ಮಾಣವಾಗುತ್ತಿರುವ ಆರು ಪಥದ ರಾಷ್ಷೀಯ ಹೆದ್ದಾರಿ ಕಾಮಗಾರಿಯನ್ನು ಚುರುಕುಗೊಳಿಸುವಂತೆ ದಾವಣಗೆರೆ ಸಂಸದ ಜಿ

ಶಿವಕುಮಾರ್ ಕೇಂದ್ರಕ್ಷೆ ಮನವಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು